ಸಿಂಧು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಉತ್ತರಾಖಂಡ್ನ ರುದ್ರಪುರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ರಾಜ್ಯ ಸಮಗ್ರ ಸಹಕಾರ ಅಭಿವೃದ್ದಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಕೃಷಿ ಮತ್ತು ಸಹಕಾರ ಸಂಬಂಧಿ ವಲಯಗಳನ್ನು ಉತ್ತೇಜಿಸುವ ಮೂಲಕ ಒಟ್ಟಾರೆ ಉತ್ತರಾಖಂಡ್ನ ಗ್ರಾಮೀಣ ಆರ್ಥಿಕತೆಯನ್ನು ಗಣನೀಯವಾಗಿ ಸುಧಾರಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ

ಅಲ್ಲದೆ ಪ್ರಧಾನಿ ಅವರು ಇದೇ ಸಂದರ್ಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ರೈತರ ಕಲ್ಯಾಣ ಯೋಜನೆಯ ಆಯ್ದ ಪಲಾನುಭವಿಗಳಿಗೆ ಸಾಲದ ಚೆಕ್ ಅನ್ನು ವಿತರಿಸಲಿದ್ದಾರೆ ಈ ಯೋಜನೆಯಡಿ ಉತ್ತರಾಖಂಡ್ ಸರ್ಕಾರ ಶೇಕಡ

ಕಟ್ಟಡ ನಿರ್ಮಾಣದಾರರು ಮತ್ತು ಗ್ರಾಹಕರ ನಡುವೆ ವಿಶ್ವಾಸ ಮೂಡಿಸುವಲ್ಲಿ ಹೊಸ ರೇರಾ ಕಾಯಿದೆ ಮತ್ತು ಬೆನಾಮಿ ಆಸ್ತಿ ಕಾಯಿದೆಗಳು ಸಹಕಾರಿಯಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ

ಬಜೆಟ್ ನಲ್ಲಿ ತಮ್ಮ ಸರ್ಕಾರ ಪ್ರಕಟಿಸಿರುವ ಯೋಜನೆಗಳು ರಿಯಲ್ ಎಸ್ಟೇಟ್ ವಲಯಕ್ಕೆ ಉತ್ತೇಜನ ನೀಡಲಿವೆ ಎಂದರು

ಇದರಿಂದಾಗಿ ಸಫಾಯಿ ಕರ್ಮಚಾರಿಗಳು ಮತ್ತು ಮಲಹೋರುವ ಪದ್ದತಿಯಲ್ಲಿ ತೊಡಗಿರುವವರ ಕಲ್ಯಾಣಕ್ಕೆ ನೆರವಾಗಲು ಸಹಾಯಕವಾಗುತ್ತದೆ ಪಾಟ್ನಾ ಮೆಟ್ರೊ ರೈಲು ಯೋಜನೆ ಸೇರಿದಂತೆ ಹಲವು ಯೋಜನೆಗಳಿಗೆ ಕೇಂದ್ರ ಸಂಪುಟ ಒಪ್ಪಗೆ ನೀಡಿದೆ ಇದರಿಂದಾಗಿ ಬಿಹಾರ ರಾಜಧಾನಿಯಲ್ಲಿ ಸಾರಿಗೆ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಸಿಗಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ

ದೆಹಲಿ ಸರ್ಕಾರದ ಅಧಿಕಾರಿಗಳ ವರ್ಗಾವಣೆ ಮತ್ತು ನಿಯೋಜನೆ ಕುರಿತ ಪ್ರಕರಣದಲ್ಲಿ ಇಬ್ಬರು ನ್ಯಾಯಾಧೀಶರ ನಡುವೆ ಅಭಿಪ್ರಾಯಭೇದ ಉಂಟಾದ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಇಂದು ವಿಸ್ತ್ರತ ಪೀಠಕ್ಕೆ ವರ್ಗಾಯಿಸಿದೆ ಆದಾಗ್ಯೂ ನ್ಯಾಯಮೂರ್ತಿ ಎ

ಸಿಕ್ರಿ ಮತ್ತು ಅಶೋಕ್ ಭೂಷಣ್ ಅವರನ್ನೊಳಗೊಂಡ ದ್ವಿಸದಸ್ಯ ನ್ಯಾಯಪೀಠ ಭ್ರಷ್ಪಾಚಾರ ವಿರೋಧಿ ಪೀಠ ವಿಚಾರಣೆ ಆಯೋಗ ರಚಿಸುವ ವಿದ್ಯುತ್ ಮಂಡಳಿಗಳು ಭೂ ಕಂದಾಯ ಪ್ರಕರಣಗಳ ಮೇಲಿನ ನಿಯಂತ್ರಣ ಮತ್ತು ಸಾರ್ವಜನಿಕ ಅಭಿಯೋಜಕರ ನೇಮಕಾತಿಗೆ ಒಪ್ಪಿಗೆ ಸೂಚಿಸಿದೆ ತನ್ನ ಸೌಕರರನ್ನು ಭ್ರಷ್ಗಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರದ ಭ್ರಷ್ಟಾಚಾರ ನಿಗ್ರಹ ಶಾಖೆ ತನಿಖೆ ನಡೆಸಬಾರದು ಎಂಬ ಕೇಂದ್ರ ಸರ್ಕರಾದ ಅಧಿಸೂಚನೆಯನ್ನು ಸರ್ವೋನ್ನತ ನ್ಯಾಯಾಲಯ ಎತ್ತಿ ಹಿಡಿಯಿತು

ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅರವಿಂದ್ ಕುಮಾರ್ ಏಮ್ಸ್ಗೆ ಸಕ್ಸೇನಾ ಆರೋಗ್ಯ ಕುರಿತ ವಿವರವಾದ ವೈದ್ಯಕೀಯ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ

ಸಕ್ಸೇನಾ ವೈದ್ಯಕೀಯ ಕಾರಣಗಳನ್ನು ನೀಡಿ ಜಾಮೀನು ಕೋರಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸದಂತೆ ಸಕ್ಸೇನಾ ಅವರನ್ನು ಬಂಧಿಸಿರುವ ಜಾರಿ ನಿರ್ದೇಶನಾಲಯ ಇಡಿ ದೆಹಲಿಯನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲ ಎನ್ನುವುದಾದರೆ ಜಾಮೀನು ನೀಡದಂತೆ ತಾನು ವಿರೋಧ ವ್ಯಕ್ತಪಡಿಸುವುದಿಲ್ಲ ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ

ಈ ಮಧ್ಯೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೆ ಒಳಗಾಗಿರುವ ಕ್ರಿಸ್ಟಿಯನ್ ಮಿಶೇಲ್ ಅವರ ಜಾಮೀನು ಅರ್ಜಿ ಕುರಿತೆ ಆದೇಶವನ್ನು ನ್ಯಾಯಲಯೆ ಶನಿವಾರಕ್ಕೆ ಕಾಯ್ದಿರಿಸಿದೆ

ಈ ಮೂರೂ ಪ್ರಕರಣಗಳಲ್ಲಿ ನೀಡಲಾಗಿರುವ ಶಿಕ್ಷೆಯನ್ನು ಜೊತೆಜೊತೆಗೇ ಅನುಭವಿಸಬೇಕಾಗುತ್ತದೆ

ದೇಶಾದ್ಯಂತ ವಿಮಾನ ಸೇವೆಗಳ ವಲಯದ ವಿಸ್ತರಣೆಯಲ್ಲಿ ಉಡಾನ್ ಯೋಜನೆ ಯಶಸ್ಸಿಯಾಗಿದೆ ಎಂದು ನಾಗರಿಕ ವಿಮಾನಯಾನ ಖಾತೆಯ ರಾಜ್ಯ ಸಚಿವರಾದ ಜಯಂತ್ ಸಿನ್ಲಾ ತಿಳಿಸಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ವಿಶ್ವದಲ್ಲೇ ಉಡಾನ್ ಒಂದು ಅತ್ಯಂತ ವಿನೂತನ ಯೋಜನೆಯಾಗಿದೆ ಎಂದರು ಹಿಂಡನ್ ವಿಮಾನ ನಿಲ್ದಾಣವನ್ನು ಸದ್ಯದಲ್ಲೇ ಪ್ರಾದೇಶಿಕ ವಿಮಾನ ಸೇವೆಗೆ ಮುಕ್ತಗೊಳಿಸಲಾಗುವುದು ಇದರಿಂದ ದೆಹಲಿ ವಿಮಾನ ನಿಲ್ಲಾಣದ ಮೇಲಿನ ಒತ್ತದ ಸಾಕಷ್ಟು ಕಡಿಮೆಯಾಗಲಿದೆ ಎಂದು ಸಚಿವರು ವಿವರಿಸಿದರು ಗುವಾಹಟಿಯಲ್ಲಿ ನಡೆದಿರುವ ಸೀನಿಯರ್ ರಾಷ್ಟೀಯ ಬ್ಯಾಡ್ಟಿಂಟನ್ ಚಾಂಪಿಯನ್ ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ನಲ್ಲಿಂದು ಒಲಿಪಿಂಕ್ ಬೆಳ್ಳಿ ಪದಕ ವಿಜೇತೆ ಪಿ

ನಿನ್ನೆಯ ಜಯದೊಂದಿಗೆ ಮ್ಯಾನ್ಮಾರ್ ಪಂದ್ಯಾವಳಿಯಾದ್ಯಂತ ಅಜೇಯವಾಗಿ ಉಳಿದಿದೆ